ಮ್ಯಾನ್ಮಾರ್ ಅಧ್ಯಕ್ಷ ಯು ವಿನ್ ಮೈಂಟ್ ಜತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಮಾತುಕತೆ

ಶಾಂತಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಹಾಗೂ ಇತರ ಭದ್ರತಾ ಸಂಸ್ಥೆಗಳು ಶ್ರಮಿಸುತ್ತಿವೆ ಎಂದು ಮೋದಿ ಅವರು ಸರಣೆ ಟ್ರೀಟ್ಗಳಲ್ಲಿ ತಿಳಿಸಿದ್ದಾರೆ ದೇಶದ ನೀತಿ ಕಾಯ್ದುಕೊಳ್ಳಲು ಶಾಂತಿ ಮತ್ತು ಸೌಹಾರ್ದತೆ ಅತ್ಯಗತ್ಯ ಎಂದು ಹೇಳಿರುವ ಪ್ರಧಾನಿ ಪ್ರತಿಯೊಬ್ಬರು ಎಲ್ಲ ಕಾಲದಲ್ಲಿ ಶಾಂತಿ ಮತ್ತು ಭ್ರಾತೃತ್ವ ಕಾಪಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಹಿಂಸಾಚಾರ ಪೀಡಿತ ಪ್ರದೇಶಗಳಲ್ಲಿ ಆದಷ್ನು ಬೇಗ ಶಾಂತಿ ನೆಲೆಸುವಂತೆ ಮಾಡುವುದು ಅತಿಮುಖ್ಯ ಎಂದು ಪ್ರಧಾನಿ ಹೇಳಿದ್ದಾರೆ ಭಾರತದಲ್ಲಿ ಶಾಂತಿ ಮತ್ತು ಸಾಮರಸ್ಯವೇ ಮುಖ್ಯ ದೆಹಲಿಯ ನನ್ನ ಸಹೋದರ ಸಹೋದರಿಯರೇ ದಯವಿಟ್ಟು ಎಲ್ಲಾ ಸಮಯದಲಲ್ಲೂ ಶಾಂತಿ ಮತ್ತು ಭ್ರಾತೃತ್ವವನ್ನು ಕಾಪಾಡಬೇಕು ದೆಹಲಿಯಲ್ಲಿ ಶೀಘ್ರವೇ ಸಹಜ ಸ್ಥಿತಿ ಮರಳುವುದಕ್ಕೆ ಇದು ತುಂಬಾ ಮುಖ್ಯ ಎಂದು ದೆಹಲಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ದೆಹಲಿಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಬಗ್ಗೆ ನಿಗಾ ವಹಿಸಲಾಗಿದೆ ಪರಿಸ್ತಿತಿ ನಿಯಂತ್ರಿಸಿ ಶಾಂತಿ ಮರು ಸ್ಥಾಪಿಸಲು ದೆಹಲಿ ಪೊಲೀಸರು ಭದ್ರತಾ ಸಿಬ್ಬಂದಿ ಪ್ರಯತ್ನ ಪಡುತ್ತಿದ್ದಾರೆ ಎಂದು ಮೋದಿ ಟ್ಲೀಟ್ ಮಾಡಿದ್ದಾರೆ ಹೊಸದಿಲ್ಲಿ ಹಿಂಸಾಚಾರ ನಿಯಂತ್ರಣದ ಹೊಣೆಯನ್ನು ಕೇಂದ್ರ ಸರಕಾರ ಈಗ ಅಜಿತ್ ದೋವಲ್ ಹೆಗಲಿಗೆ ಹಾಕಿದೆ ಅತಿ ಕಡಿಮೆ ಅವಧಿಯಲ್ಲಿ ದಿಲ್ಲಿ ಪರಿಸ್ಥಿತಿಯ ಕುರಿತು ವರದಿ ಸಿದ್ದಪಡಿಸಿರುವ ಅಜಿತ್ ದೋವಲ್ ಈಗಾಗಲೇ ರಕ್ಷಣಾ ಕುರಿತು ಸಚಿವ ಸಂಪುಟ ಸಭೆಗೂ ಇದನ್ನು ಸಲ್ಲಿಸಿದ್ದಾರೆ ಅಜಿತ್ ದೋವಲ್ ನವದೆಹಲಿಯ ಹಿಂಸಾಪೀದಿತ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ಸ್ಥಳೀಯರ ಜತೆ ಮಾತುಕತೆ ನಡೆಸಿದ್ದಾರೆ ಸಿಎಎ ಪ್ರತಿಭಟನೆ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜತೆ ಅಜಿತ್ ದೋವಲ್ ಮಾತುಕತೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜತೆಗೆ ನಡೆದ ಸಭೆಯಲ್ಲಿಯೂ ಅಜಿತ್ ದೋವಲ್ ಭಾಗವಹಿಸಿದ್ದರು ಫೆಟನೆ ಸಂಬಂಧ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಅಜಿತ್ ದೋವಲ್ ಸಮಾಲೋಚನೆ ನಡೆಸಿದ್ದಾರೆ

ಅಲ್ಲದೇ ಫಟನೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸದ ದಿಲ್ಲಿ ಪೊಲೀಸ್ ಇಲಾಖೆಯನ್ನು ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಹಾಗೂ ಶಹೀನ್ಭಾಗ್ನಿಂದ ಪ್ರತಿಭಟನಾಕಾರರನ್ನು ಕಳುಹಿಸುವಂತೆ ಸೂಚನೆ ನೀಡಲು ಕೋರಿ ಸಲ್ತಿಸಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆಎಂ ಜೋಸೆಫ್ ನೇತೃತ್ವದ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ತೀವ್ರ ಕಳವಳ ವ್ನ ಕ್ನಪಡಿಸಿದೆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಕೂಡಲೇ ಪೊಲೀಸರು ಹೆಚ್ಚಿನ ಭದ್ರತೆ ಒದಗಿಸಬೇಕಾಗಿತ್ತು ಪೊಲೀಸರು ಘಟನೆಯನ್ನು ನಿಭಾಯಿಸುವಲ್ಲಿ ಪರಿಸ್ಥಿತಿ ಶಾಂತಗೊಳಿಸುವಲ್ಲಿ ವೃತ್ತಿಪರತೆಯನ್ನು ತೋರಿಲ್ಲ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ತಿಳಿಸಿದ್ದು ಪೊಲೀಸರ ಕಾರ್ಯವ್ಮೆಖರಿಗೆ ನ್ಯಾಯಪೀಠ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ

ಪೌರತ್ನ ತಿದ್ದುಪಡಿ ಕಾಯಿದೆ ವಿರೋಧಿಸಿ ನವದೆಹಲಿಯ ಶಹೀನ್ ಭಾಗ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಕುರಿತು ಸುಪ್ರೀಂ ಕೋರ್ಚ್ ತೀವ್ರ ಆತಂಕ ವ್ಯಕ್ತಪದಿಸಿದೆ ಪ್ರತಿಭಟನೆ ನಡೆಸುವ ಹಕ್ಕು ಇದೆ ಎಂದು ರಸ್ತೆ ತಡೆ ನಡೆಸುವುದನ್ನು ಸಹಿಸಲ್ಲ ಪ್ರತಿ ಬಾರಿಯೂ ಈ ಬಗ್ಗೆ ಹೇಳಲು ಆಗುವುದಿಲ್ಲ ಎಂದು ಸುಪ್ರೀಂ ಕೋರ್ಡ್ ನ್ಯಾಯಪೀಠ ಸ್ವಷ್ವಪದಿಸಿದೆ ಸಂಧಾನಕಾರರಾಗಿ ನೇಮಕಗೊಂಡಿದ್ದ ವಕೀಲರಾದ ಸಂಜಯ್ ಹೆಗಡೆ ಮತ್ತು ಸಾಧನಾ ರಾಮಚಂದ್ರನ್ ಈಗಾಗಲೇ ವರದಿ ಸಲ್ಲಿಸಿದ್ದಾರೆ ಇದನ್ನು ಕೂಲಂಕಶವಾಗಿ ಪರಿಶೀಲನೆ ನಡೆಸಲಾಗಿದೆ ಎಂದು ನ್ಯಾಯಪೀಠ ತಿಳಿಸಿದೆ

ಪರೀಕ್ಷೆಯ ಹೊಸ ದಿನಾಂಕಗಳನ್ನು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದು ಸಿಬಿಎಸ್ಇ ಕಾರ್ಯದರ್ಶಿ ಅನುರಾಗ್ ತ್ರಿಪಾಠಿ ತಿಳಿಸಿದ್ದಾರೆ ಈ ಪರೀಕ್ಷೆಗಳನ್ನು ಮುಂದೂಡಲ್ಸಟ್ಟ ಪರೀಕ್ಷಾ ಕೇಂದ್ರಗಳ ವಿವರ ಸಿಬಿಎಸ್ಇಯ ವೆಬ್ಸೈಟ್ ತಿತಿತಿ

ಈಶಾನ್ಯ ದೆಹಲಿಯನ್ನು ಹೊರತುಪಡಿಸಿ ನಗರದ ಉಳಿದ ಭಾಗಗಳಲ್ಲಿ ವೇಳಾಪಟ್ಟಿಯ ಪ್ರಕಾರ ಪರೀಕ್ಷೆಗಳು ನಡೆಯಲಿವೆ

ಯು ವಿನ್ ಮೈಂಟ್ ಅವರು ನಿನ್ನೆ ಸಂಜೆ ನಾಲ್ಕು ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದರು ಅವರೊಂದಿಗೆ ಮ್ಯಾನ್ಟಾರ್ ಪ್ರಥಮ ಮಹಿಳೆ ಡಾ ಚೋ ಚೋ ಇದ್ದಾರೆ ಉಭಯ ನಾಯಕರು ತಮ್ಮ ಮಾತುಕತೆಯ ನಂತರ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ಮ್ನಾನ್ಮಾರ್ ಅಧ್ಯಕ್ಷ ಯು ವಿನ್ ಮೈಂಟ್ ಇಂದು ಸಂಜೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಲಿದ್ದಾರೆ

ಆರ್ಥಿಕ ವ್ಯವಹಾರ ಕುರಿತ ಸಂಪುಟ ಸಭೆಯ ನಂತರ ಕೇಂದ ಸಚಿವ ಪ್ರಕಾಶ್ ಜಾವಡೇಕರ್ ಈ ವಿಷಯವನ್ನು ತಿಳಿಸಿದರು

ಕೇಂದ್ರಾಡಳಿತ ಪ್ರದೇಶ ಜಮ್ಮ ಕಾಶ್ಮೀರದ ಸಮವರ್ತಿ ಪಟ್ಟಿಗೆ ಕೇಂದ್ರದ ಕಾನೂನುಗಳನ್ನು ಅಳವಡಿಸಿಕೊಳ್ಳುವ ಸಂಬಂಧದ ಆದೇಶಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ

ಬಾಡಿಗೆ ತಾಯ್ತನದ ಮಸೂದೆ ಕುರಿತ ಆಯ್ಲೆ ಸಮಿತಿ ಮಾಡಿರುವ ಎಲ್ಲ ಶಿಫಾರಸ್ನುಗಳನ್ನು ಕೇಂದ್ರ ಸಂಪುಟ ಅಂಗೀಕರಿಸಿದೆ ಎಂದು ಕೇಂದ್ರ ಸಚಿವರಾದ ಸ್ಮೃತಿ ಇರಾನಿ ತಿಳಿಸಿದ್ದಾರೆ ಹತ್ತಿರದ ಸಂಬಂಧಿಕರಿಗೆ ಮಾತ್ರವೇ ಬಾಡಿಗೆ ತಾಯ್ತನವನ್ನು ಮಿತಿಗೊಳಿಸ ಕೂಡದು ಎಂದು ಬಾದಿಗೆ ತಾಯ್ತನ ಮಸೂದೆ ಕುರಿತ ರಾಜ್ಯಸಭೆಯ ಆಯ್ಕೆ ಸಮಿತಿ ಶಿಫಾರಸ್ಪು ಮಾಡಿತ್ತು ಬಾಡಿಗೆ ತಾಯ್ತನಕ್ಕೆ ಒಪ್ಸುವಂತಹ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಬೇಕೆಂದು ಸಮಿತಿ ಶಿಫಾರಸ್ಸು ಮಾಡಿತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ನ್ಯೂಜಿಲೆಂಡ್ನಿಂದ ಆಗಮಿಸಿರುವ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಮಾತುಕತೆ ನಡೆಸಿದರು ವ್ಯಾಪಾರ ರಕ್ಷಣಾ ಮತ್ತು ಭದ್ರತೆಯಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳು ಅನುಸರಿಸಬೇಕಾದ ಸಹಕಾರ ಒಪ್ಸಂದ ಕುರಿತಂತೆ ವಿವರವಾಗಿ ಚರ್ಚೆ ನಡೆಸಿದರು ವಿದೇಶಾಂಗ ಸಚಿವ ಡಾ ಜ್ಟೆಶಂಕರ್ ಮತ್ತು ನ್ಯೂಜಿಲೆಂಡ್ನ ಉಪ ಪ್ರಧಾನ ಮಂತ್ರಿ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವ ವಿನ್ಸ್ವನ್ ಪೀಟರ್ಸ್ ನೇತೃತ್ವದಲ್ಲಿ ನಡೆದ ಮಾತುಕತೆಯಲ್ಲಿ ಪ್ರಮುಖವಾಗಿ ಶಾಂತಿ ಸ್ದಿರತೆ ಸಾರ್ವಭೌಮತ್ವ ಪ್ರಾದೇಶಿಕ ಸಮಗ್ರತೆ ಅಂತಾರಾಷ್ಟೀಯ ಕಾನೂನು ಗೌರವಿಸುವ ಕುರಿತು ಮಾಹಿತಿ ನೀಡಿದರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ನ್ಯೂಜಿಲೆಂಡ್ ವಿದೇಶಾಂಗ ಸಚಿವ ವಿನ್ಸ್ವನ್ ಪೀಟರ್ಸ್ ಹಾಗೂ ವಾಣಿಜ್ಯ ಸಚಿವ ಡೇವಿಡ್ ಪಾರ್ಕರ್ ತಮ್ಮ ವ್ಯಾಪಾರ ನಿಯೋಗದೊಂದಿಗೆ ಭಾರತಕ್ಕೆ ಭೇಟಿ ನೀಡಿದ್ದು ಪೀರ್ಣರ್ಸ್ ಮತ್ತು ಜ್ವೆಶಂಕರ್ ದ್ವಿಪಕ್ಷೀಯ ಸಂಬಂಧಗಳ ಸ್ಥಿತಿಯನ್ನು ಪರಿಶೀಲಿಸಿದರು ಇದಲ್ಲದೆ ರಾಜಕೀಯ ಆರ್ಥಿಕ ರಕ್ಷಣಾ ಭದ್ರತೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿಸ್ತ್ತತವಾಗಿ ಚರ್ಚಿಸಿದರು ಪೀಟರ್ಸ್ ಇಂದು ಕೇಂದ್ರ ಪರಿಸರ ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನು ಭೇಟಿ ಮಾದಿ ಮಾತುಕತೆ ನಡೆಸಲಿದ್ದಾರೆ ಈರುಳ್ಳಿ ರಫ್ನು ಮೇಲೆ ವಿಧಿಸಲಾಗಿದ್ದ ನಿಷೇಧವನ್ನು ಹಿಂಪಡೆಯಲು ಕೇಂದ್ರ ಸರಕಾರ ನಿರ್ಧರಿಸಿದೆ ನವದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಚಿವರ ಸಮಿತಿಯ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಇಂದಿನಿಂದ ಎರಡು ದಿನಗಳ ಕಾಲ ಹಿಮಾಚಲ ಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದೇ ಮೊದಲ ಬಾರಿಗೆ ತಮ್ಮ ತವರು ರಾಜ್ಯಕ್ಕೆ ಜೆಪಿ ನಡ್ಡಾ ಭೇಟಿ ನೀಡುತ್ತಿದ್ದಾರೆ

ಪಿ ನಡ್ಡಾ ಇಂದು ಸೋಲನ್ ಮತ್ತು ಶಿಮ್ಲಾಗೆ ಭೇಟಿ ನೀಡಲಿದ್ದು ನಾಳೆ ಬಿಲಾಸ್ಪುರಕ್ಕೆ ತೆರಳಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ರಾಜೀವ್ ಬಿಂದಾಲ್ ತಿಳಿಸಿದ್ದಾರೆ ಸೋಲನ್ ಶಿಮ್ದಾದಲ್ಲಿ ಜೆಪಿ ನಡ್ಡಾ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ

ಸ್ವೀಡನ್ ಸಂಸತ್ತಿನ ಸಂವಿಧಾನ ಸಮಿತಿಯ ಹತ್ತು ಸದಸ್ಯರ ಸಂಸದರ ನಿಯೋಗ ನವದೆಹಲಿಯ ಚುನಾವಣಾ ಆಯೋಗಕ್ಕೆ ನಿನ್ನೆ ಭೇಟಿ ನೀಡಿತು